ಕಾಂಗ್ರೆಸ್ ಮತ್ತಿತರ ಪಕ್ಷಗಳ ಸದಸ್ನರು ಮತದಾನಕ್ಕೂ ಮೊದಲು ಕಲಾಪವನ್ನು ಬಹಿಷ್ತರಿಸಿದರು

ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಈ ಮಸೂದೆ ಯಾವುದೇ ಸಮುದಾಯ ಧರ್ಮ ನಂಬಿಕೆಗಳ ವಿರುದ್ರವಾಗಿಲ್ಲ ಆದರೆ ಮಾನವೀಯತೆಯ ಪರವಾಗಿದೆ ಮುಸ್ಲಿಂ ಮಹಿಳೆಯರಿಗೆ ನ್ಯಾಯ ಒದಗಿಸುವ ಗುರಿ ಹೊಂದಿದೆ ಎಂದರು

ಇದಕ್ಕೂ ಮೊದಲು ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಇದು ಮಹತ್ವದ ಮಸೂದೆಯಾಗಿದೆ ಇದೊಂದು ಸಾಂವಿಧಾನಿಕ ವಿಷಯವಾಗಿರುವುದರಿಂದ ವಿಸ್ತತ ಅಧ್ಯಯನ ನಡೆಸುವ ಅಗತ್ತವಿದೆ ಎಂದು ಪ್ರತಿಪಾದಿಸಿದ ಅವರು ಜಂಟಿ ಸದನ ಸಮಿತಿಗೆ ಈ ಮಸೂದೆಯನ್ನು ಕಳುಹಿಸಬೇಕು ಎಂದು ಒತ್ತಾಯಿಸಿದರು

ವೇಣುಗೋಪಾಲ್ ಸಿಪಿಐಎಂನ ಪಿ ಕರುಣಾಕರ್ ಆರ್ಜೆಡಿ ಸಂಸದ ಜೈಪ್ರಕಾಶ್ ನಾರಾಯಣ್ ಯಾದವ್ ಎಎಪಿಯ ಭಗವಂತ್ ಮನ್ ಸಮಾಜವಾದಿ ಪಕ್ಷದ ಧರ್ಮೇಂದ್ರ ಯಾದವ್ ಎಐಎಂಐಎಂನ ಅಸಾದುದ್ದೀನ್ ಓವೈಸಿ ಮತ್ತಿತರರು ಮಸೂದೆಯನ್ನು ಸಂಸತ್ತಿನ ಜಂಟಿ ಸದನ ಸಮಿತಿಗೆ ಕಳುಹಿಸಬೇಕು ಎಂದು ಒತ್ತಾಯಿಸಿದರು ಚರ್ಚೆ ಆರಂಭಗೊಂಡಾಗ ಮಾತನಾಡಿದ ಕಾಂಗ್ರೆಸ್ನ ಸುಶ್ಮಿತಾ ದೇವ್ ಈ ಮಸೂದೆ ನಾಗರಿಕ ಆಚರಣೆಯನ್ನು ಅಪರಾಧಿಕರಣಗೊಳಿಸುತ್ತಿದೆ

ಇದು ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಗುರಿ ಹೊಂದಿಲ್ಲ ಬದಲಾಗಿ ಮುಸ್ಲಿಂ ಪುರುಷರಿಗೆ ಶಿಕ್ಷೆ ವಿಧಿಸುವ ಉದ್ದೇಶ ಹೊಂದಿದೆ ಎಂದು ಟೀಕಿಸಿದರು ಬಿಜೆಪಿಯ ಮೀನಾಕ್ಷಿ ಲೇಖಿ ಮಾತನಾಡಿ ಈ ಮಸೂದೆಯು ದಂಡನಾತ್ಮಕ ಸುಧಾರಣಾತ್ಮಕ ಹಾಗೂ ಪುನಕ್ಲೇತನಕಾರಿ ಮಸೂದೆಯಾಗಿದೆ ಎಂದು ಬಣ್ಣಿಸಿದರು ಈ ಮಸೂದೆಯು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಪರಿಶೀಲಿಸುತ್ತದೆ ಮತ್ತು ಮಹಿಳೆಯರಿಗೆ ರಕ್ಷಣೆ ನೀಡುತ್ತದೆ ಎಂದು ಹೇಳಿದರು ಚರ್ಚೆಯ ನಡುವೆ ಮಾತನಾಡಿದ ಅಲ್ಲ ಸಂಖ್ಲಾತ ವ್ಯವಹಾರಗಳ ಸಚಿವ ಮುಖ್ತಾರ್ ಅಬ್ಲಾಸ್ ನಖ್ನಿ ಸಾಮಾಜಿಕ ಕೆಡುಕನ್ನು ನಿರ್ಮೂಲನೆ ಮಾಡುವ ಗುರಿಯನ್ನು ಈ ಮಸೂದೆ ಹೊಂದಿದೆ ಎಂದು ಹೇಳದರು

ಸಂಸತ್ತಿನ ಹೊರಗಡೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಮಸೂದೆಯು ರಾಜಕೀಯವನ್ನು ಮೀರಿದ್ದು ಧರ್ಮದೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲ

ಸಂಸದೀಯ ವ್ಲವಹಾರಗಳ ಸಚಿವ ನರೇಂದ್ರ ಸಿಂಗ್ ತೋಮರ್ ಮಾತನಾಡಿ ಮಸೂದೆಯ ಚರ್ಚೆಯಲ್ಲಿ ರಾಜಕೀಯ ಪಕ್ಷಗಳು ಸ್ಕ್ರಿಯವಾಗಿ ಪಾಲ್ಗೊಳ್ಳಬೇಕು ಆದರೆ ಈ ವಿಷಯವನ್ನು ರಾಜಕೀಯಗೊಳಿಸಬಾರದೆಂದು ಮನವಿ ಮಾಡಿದರು

ಹಿಮಾಚಲ ಪ್ರದೇಶದ ಸರ್ಕಾರಕ್ಕೆ ಒಂದು ವರ್ಷ ಪೂರ್ಣವಾದ ಸಂದರ್ಭದಲ್ಲಿ ಧರ್ಮತಾಲಾದಲ್ಲಿ ಏರ್ಪಡಿಸಿದ್ದ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಹಿಮಾಚಲ ಶ್ರದೇಶಕ್ಕೆ ಈ ಹಿಂದಿನ ವರ್ಷಕ್ಕಿಂತ ನಾಲ್ಕ ಪಟ್ಟು ಅಧಿಕ ಅನುದಾನ ಮಂಜೂರಾಗಿದೆ ಎಂದು ಹೇಳಿದರು

ಹಲವಾರು ಹೊಸ ಯೋಜನೆಗಳ ಮೂಲಕ ದೇತದ ಎಲ್ಲ ಸಾರ್ವಜನಿಕರ ಮನೆ ಮನೆ ತಲುಪುವ ಮೂಲಕ ಕೇಂದ್ರ ಸರ್ಕಾರ ಎಲ್ಲರನ್ನು ಒಳಗೊಳ್ಳುವ ನೀತಿ ಅನುಸರಿಸುತ್ತಿದೆ ಹಿಮಾಚಲ ಪ್ರದೇಶದಲ್ಲಿ ಕೈಗಾರಿಕಾ ಅಭಿವೃದ್ದಿಗೆ ವಿಘುಲ ಅವಕಾಶಗಳಿವೆ ಎಂದು ಪ್ರಧಾನಮಂತ್ರಿ ಹೇಳಿದರು ಈ ಬಾರಿಯ ಕುಂಭಮೇಳಕ್ಕೆ ಅಭೂತಪೂರ್ವ ಸಿದ್ದತೆಗಳನ್ನು ಕ್ಲೆಗೊಳ್ಳಲಾಗಿದೆ ಎಂದು ಉತ್ತರ ಶ್ರದೇಶದ ಗ್ರಾಮೀಣಾಭಿವೃದ್ದಿ ಮತ್ತು ವೈದ್ಯಕೀಯ ಆರೋಗ್ಯ ಸಚಿವ ಡಾ ಮಹೇಂದ್ರ ಸಿಂಗ್ ಹೇಳದ್ದಾರೆ ಮೇಳಕ್ಕೆ ಎಲ್ಲ ರಾಜ್ಯಗಳಿಂದಲೂ ಜನರು ಬರುವಂತಹ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಅವರಿಂದು ಅರುಣಾಚಲ ಪ್ರದೇಶ ರಾಜ್ಯಪಾಲ ಡಾ

ಮಿಶ್ರಾ ಮತ್ತು ಮುಖ್ಯಮಂತ್ರಿ ಪೇಮಾ ಖಂಡು ಅವರನ್ನು ಇಟಾ ನಗರದಲ್ಲಿಂದು ಭೇಟಿ ಬಳಿಕ ಈ ವಿಷಯ ತಿಳಿಸಿದರು ದೇಶದ ಎಲ್ಲ ಸಾಂಸ್ಟತಿಕ ಸಂಘಟನೆಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿವೆ ಕುಂಭಮೇಳ ಏಕ ಭಾರತ ತ್ರೇಷ್ಠ ಭಾರತದ ಅತ್ಯುನ್ನತ ಉದಾಹರಣೆಯಾಗಿದೆ

ಜಪಾನ್ ದಕ್ಷಿಣ ಕೊರಿಯಾ ಚೀನಾ ಮತ್ತು ರಷ್ಟಾದಂತಹ ದೇಶಗಳಲ್ಲಿ ಕಂಪನಿಗಳ ಹೂಡಿಕೆ ಮತ್ತು ಕಾರ್ಯಾಚರಣೆಗಾಗಿ ಕೈಗಾರಿಕಾ ಕ್ಲಸ್ಟರ್ಗಳನ್ನು ಸ್ಥಾಪಿಸಲಾಗುವುದು ಭಾರತದಲ್ಲಿ ಹೂಡಿಕೆಗೆ ಸಾಕಷ್ನು ಅವಕಾಶಗಳರುವ ಕೈಗಾರಿಕಾ ವಲಯಗಳನ್ನು ಮತ್ತು ದೇಶಗಳನ್ನು ಸಚವಾಲಯ ಈಗಾಗಲೇ ಗುರುತಿಸಿದೆ ಎಂದು ಅವರು ತಿಳಿಸಿದರು

ಇಂದು ಒಂದು ವರ್ಷದಲ್ಲಿ ಸಾಧ್ಯವಾಗುವುದಿಲ್ಲ

ಎಲ್ಲ ವಲಯಗಳಲ್ಲಿರುವ ಸಮಸ್ಥೆಗಳನ್ನು ಇತ್ಯರ್ಥಗೊಳಿಸಲು ಸಚಿವಾಲಯ ಕ್ರಮಕೈಗೊಂಡಿದ್ದು ಸಾಗರೋತ್ತರ ಹೂಡಿಕೆದಾರರನ್ನು ಆಕರ್ಷಿಸಲು ಬೇಕಾದ ಎಲ್ಲ ಸಿದ್ದತೆಗಳನ್ನು ನಡೆಸಿದೆ ಎಂದು ಹೇಳದರು

ದಾಳಿಯ ವೇಳೆ ಬೃಹತ್ ಪ್ರಮಾಣದ ಶಸ್ತಾಸ್ತಗಳು ಸ್ಫೋಟಕಗಳು ಮತ್ತು ರಾಕೆಟ್ ಉಡಾವಣಾ ಸಾಧನವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಎನ್ಐಎ ಮಹಾನಿರ್ದೇಶಕ ಅರೋಕ್ ಮಿಥಲ್ ತಿಳಿಸಿದ್ದಾರೆ ಅಪಾಯಕಾರಿ ಭಯೋತ್ವಾದಕರ ಸಂಚನ್ನು ಭೇದಿಸಿದ ರಾಷ್ಷೀಯ ತನಿಖಾ ಸಂಸ್ಹೆ ಎನ್ಐಎ ಅಧಿಕಾರಿಗಳನ್ನು ಹಣಕಾಸು ಸಚಿವ ಅರುಣ್ ಜೇಟ್ಲ ಶ್ಲಾಘಿಸಿದ್ದಾರೆ ಯಾವುದೇ ಕಂಪ್ಲೂಟರ್ಗಳ ಮೇಲೆ ನಿಗಾ ಇಡಲು ಭದ್ರತೆ ಮತ್ತು ಗುಪ್ತಚರ ಸಂಸ್ಥೆಗಳಿಗೆ ಸರ್ಕಾರ ಅನುಮತಿ ನೀಡಿದ ಆದೇಶವನ್ನು ಪ್ರಶ್ನಿಸಿದ ಕಾಂಗ್ರೆಸ್ ಪಕ್ಷವನ್ನು ತೀವ್ರ ತರಾಟಿಗೆ ತೆಗೆದುಕೊಂಡ ಅವರು ಎಲೆಕ್ಸಾನಿಕ್ ಉಪಕರಣಗಳಲ್ಲಿ ನಡೆಯುವ ಇಂತಹ ಸಂವಹನಗಳಲ್ಲಿ ಹಸ್ತಕ್ಷೇಪ ಮಾಡದೆ ಪ್ರಕರಣಗಳನ್ನು ಭೇದಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ತಿರುಗೇಟು ನೀಡಿದ್ದಾರೆ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಮಿತಾಬ್ ಕಾಂತ್ ಇಂದು ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಯೋಜನೆಯ ಎರಡನೇ ರ್ಸಾಂಕಿಂಗ್ ಪಟ್ಟಯನ್ನು ಬಿಡುಗಡೆ ಮಾಡಿದ್ದಾರೆ ಪ್ರಮುಖ ಆರು ಅಭಿವೃದ್ದಿ ವಲಯಗಳಲ್ಲಿ ಈ ವರ್ಷದ ಜೂನ್ನಿಂದ ಅಕ್ಲೋಬರ್ವರೆಗೆ ಜಿಲ್ಲೆಗಳಲ್ಲಿ ಏರಿಕೆಯ ಪ್ರಗತಿ ಸಾಧನೆ ಆಧಾರದಲ್ಲಿ ಶ್ರೇಯಾಂಕ ನೀಡಲಾಗಿದೆ ತಮಿಳುನಾಡಿನ ವಿರುದುನಗರ್ ಜಿಲ್ಲೆ ಸಮಗ್ರ ಅಭಿವೃದ್ದಿ ಸಾಧನೆ ತೋರಿಸಿದೆ

ಇದೇ ವೇಳೆ ನಾಗಾಲ್ಕಾಂಡ್ನ ಕಿಪಿರೆ ಜಿಲ್ಲೆ ಜಾರ್ಖಂಡ್ನ ಗಿರಿಧಿ ಮತ್ತು ಛತ್ರ ಪಾಕೂರು ಹಾಗೂ ಅಸ್ಲಾಂನ ಹೈಲಾಖಂಡಿ ಅತ್ತಂತ ಕಳಪೆ ಸಾಧನೆ ಮಾಡಿದೆ

ಲೊಟೆ ಷೆರೀಂಗ್ ಮೂರು ದಿನಗಳ ಭಾರತ ಭೇಟಗಾಗಿ ಇಂದು ನವದೆಹಲಿಗೆ ಆಗಮಿಸಿದ್ದಾರೆ

ಇಂದು ಸಂಜೆ ವಿದೇತಾಂಗ ಕಾರ್ಯದರ್ಶಿ ವಿಜಯ್ ಗೋಕಲೆ ಭೂತಾನ್ ಪ್ರಧಾನಿಯವರನ್ನು ಭೇಟಿಯಾಗಲಿದ್ದಾರೆ ನಾಳೆ ರಾಷ್ಟಪತಿ ಭವನದಲ್ಲಿ ಭೂತಾನ್ ಪ್ರಧಾನಿಗೆ ಸಾಂಪ್ರದಾಯಿಕ ಸ್ನಾಗತ ಏರ್ಪಡಿಸಲಾಗಿದೆ ಭೂತಾನ್ ಪ್ರಧಾನಿ ರಾಷ್ಲಪಿತ ಮಹಾತ್ನ ಗಾಂಧಿ ಅವರಿಗೆ ಗೌರವ ನಮನ ಸಲ್ಲಿಸಲಿದ್ದಾರೆ ಬಳಿಕ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟ ಮಾಡಿ ಚರ್ಚೆ ನಡೆಸಲಿದ್ದಾರೆ

ಹಣಕಾಸು ಸಚಿವ ಅರುಣ್ ಜೀಟ್ಲ ವಾಣಿಜ್ಞ ಸಚಿವ ಸುರೇಶ್ ಪ್ರಭು ಇಂಧನ ಸಚಿವೆ ಆರ್

ದೆಹಲಿಯಲ್ಲಿಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಕೇಂದ್ರ ನಾಗರಿಕ ವಿಮಾನ ಖಾತೆ ಸಚಿವ ಸುರೇತ್ ಪ್ರಭು ಅವರನ್ನು ಭೇಟ ಮಾಡಿ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಅವರ ಹೆಸರಿಡುವಂತೆ ಮನವಿ ಮಾಡಿದರು